ವಿನಾಯಿತಿ ಕರ್ನಾಟಕ ಸರ್ಕಾರದಿಂದ ವಿವಿಧ ರಾಜ್ಯಗಳಿಂದ ಆಗಮಿಸುವ ಪ್ರಯಾಣಿಕರ ಶಿಷ್ಪಾಚಾರದಲ್ಲಿ ಬದಲಾವಣೆ ಪರಿಷ್ತತ ಮಾರ್ಗಸೂಚಿ ಪ್ರಕಟ ಹೋಂ ಕಾರಂಟೈನ್ ರದ್ನು

ಜಎಸ್ಟಿ ತೆರಿಗೆ ಸ್ವಾಬ್ಗಳಲ್ಲಿ ಬದಲಾವಣೆ ಮಾಡಲಾಗಿದ್ಲು

ಜಿಎಸ್ಟ ರಿಟರ್ನ್ಸ್ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಸ್ವಯಂಚಾಲಿತ ವ್ಯವಸ್ಥೆಗೆ ಒಳಪಡಿಸಿದ್ದು

ಕರ್ನಾಟಕಕ್ಕೆ ಹೊರ ರಾಜ್ಯಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ಈವರೆಗೆ ವಿಧಿಸಲಾಗುತ್ತಿದ್ದ ಹಲವು ನಿರ್ಬಂಧಗಳನ್ನು ರದ್ದುಗೊಳಸಿ ಪರಿಷ್ಠತ ಮಾರ್ಗಸೂಚಿ ಪ್ರಕಟಿಸಲಾಗಿದೆ

ಕೈಗಳ ಮೇಲೆ ಮುದ್ರೆ ಹಾಕುವ ಪ್ರಯಾಣಿಕರ ವರ್ಗೀಕರಣ ಮಾಡುವ ಮನೆ ಬಾಗಿಲಿಗೆ ಷೋಸ್ಸರ್ ಹಬ್ಬವ ನೆರೆ ಹೊರೆಯವರಿಗೆ ಮಾಹಿತಿ ನೀಡುವ ಮತ್ತಿತರ ಮೇಲ್ಲಿಚಾರಣಾ ವ್ಚವಸ್ಥೆಯನ್ನು ಸಹ ರದ್ಗು ಮಾಡಲಾಗಿದೆ ಸೇವಾ ಸಿಂಧು ಹೋರ್ಟಲ್ನಲ್ಲಿ ನೋಂದಣಿ ಮಾಡುವ ಗಡಿಗಳು ಬಸ್ ನಿಲ್ಲಾಣಗಳು ರೈಲು ಹಾಗೂ ವಿಮಾನ ನಿಲ್ಲಾಣಗಳಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವುದನ್ನು ಸಹ ರದ್ಗು ಮಾಡಲಾಗಿದೆ

ಹಾಗೊಂದು ವೇಳೆ ಸೋಂಕಿನ ಲಕ್ಷಣಗಳದ್ದಲ್ಲಿ ತಪ್ಪದೇ ವೈದ್ಯಕೀಯ ಸಮಾಲೋಚನೆ ನಡೆಸಿ ಆಪ್ತ ಸಹಾಯವಾಣಿಗೆ ಕರೆ ಮಾಡಿ ಸಲಹೆ ಪಡೆಯಬೇಕು ಕಡ್ಡಾಯವಾಗಿ ಮುಖಗವಸು ಧರಿಸಿ ಸಾಮಾಜಿಕ ಅಂತರ ಕಾಯ್ಲಕೊಂಡು ಸೋಂಕು ಪರಡದಂತೆ ನೋಡಿಕೊಳ್ಲಬೇಕು ಎಂದು ಸೂಚಿಸಲಾಗಿದೆ

ಸ್ಪ್ರೆಯ ಪ್ರಕರಣಗಳಿಗೆ ಹೋಲಿಸಿದರೆ ಗುಣಮುಖರಾದವರ ಪ್ರಮಾಣ ಮೂರು ಪಟ್ಟಗೂ ಅಧಿಕವಾಗಿದೆ

ದೇಶದಲ್ಲಿ ರೋಗಪತ್ತೆ ಪ್ರಯೋಗಾಲಯಗಳ ಜಾಲ ಹೆಚ್ಚಳವಾಗಿದ್ದು ಇದರಿಂದ ಪರೀಕ್ಷೆಗಳ ಸಂಖ್ಯೆ ಅಧಿಕವಾಗಿದೆ

ರಾಷ್ಷೀಯ ಶಿಕ್ಷಣ ನೀತಿಯ ಜಾರಿಗೆ ಬೇಕಿರುವ ಎಲ್ಲ ಆಡಳಿತಾತ್ತಕ ಸುಧಾರಣೆಗಳು ಹಾಗೂ ಕಾನೂನು ತಿದ್ದುಪಡಿಗಳ ಬಗ್ಗೆ ಕರ್ನಾಟಕ ಸರಕಾರ ತಯಾರಿ ಮಾಡಿಕೊಳ್ಳುತ್ತಿದೆ ಎಂದು ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ತನಾರಾಯಣ ಹೇಳಿದ್ದಾರೆ ರಾಷ್ಷೀಯ ಶಿಕ್ಷಣ ನೀತಿಯ ಮುಖ್ಯಾಂಶಗಳು ಮತ್ತು ಜಾರಿ ಬಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯ ಇಂದು ಆಯೋಜಿಸಿದ್ದ ಐದು ದಿನಗಳ ಆನ್ಲೈನ್ ಕಾರ್ಯಾಗಾರ ಉದ್ವಾಟಿಸಿ ಮಾತನಾಡಿದ ಅವರು ನಿರ್ದಿಷ್ನ ಗುರಿ ಹಾಗೂ ಸ್ವಪ್ನ ಕಾರ್ಯಸೂಚಿಯ ಮೂಲಕ ಸರಕಾರ ಎಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಇಡೀ ದೇಶದಲ್ಲೇ ಈ ನೀತಿಯನ್ನು ಮೊತ್ತ ಮೊದಲಿಗೆ ಜಾರಿ ಮಾಡಿದ ರಾಜ್ಯವಾಗಿ ಕರ್ನಾಟಕ ಹೊರಹೊಮಲಿದೆ ಎಂದು ಹೇಳಿದರು

ಈ ಆಸ್ಪತ್ರೆ ನಿರ್ಮಾಣಕ್ಕೆ ಪಿಎಂ ಕೇರ್ತ್ ನಿಧಿಯಿಂದ ನೆರವು ನೀಡಲಾಗಿದೆ

ರಕ್ಷಣಾ ಸಂಶೋಧನಾ ಮತ್ತು ಅಭಿವ್ಯದ್ಲಿ ಸಂಶ್ಲೆ ಆಧುನಿಕ ವೈದ್ಯಕೀಯ ಮೂಲ ಸೌಲಭ್ಯವನ್ನು ಈ ಆಸ್ತತೆಗೆ ಕಲ್ಪಿಸಿದ್ಲು ಇದರಿಂದ ಕೊರೋನಾ ಸೋಂಕಿತರ ಚೇತರಿಕೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ

ಪ್ರತಿಯೊಂದು ಹಾಸಿಗೆಗೂ ಆಮ್ಲಜನಕ ಪೂರೈಸುವ ವ್ಲವಸ್ಥೆ ಮಾಡಲಾಗಿದೆ ಕೆಲವು ಸಾಮಾಜಿಕ ಮತ್ತು ಡಿಜಿಟಲ್ ಜಾಲತಾಣಗಳಲ್ಲೂ ಪರಿದಾಡುವ ನಿರಾಧಾರ ಸುದ್ಗಿಗಳ ಬಗ್ಗೆ ಸರ್ಕಾರ ನೀಡುವ ಸ್ವಷ್ನನಗಳನ್ನು ಪ್ರಸಾರ ಮಾಡುವ ಮೂಲಕ ಆಕಾಶವಾಣಿ ಜನಜಾಗೃತಿ ಮೂಡಿಸುತ್ತಿದ್ದು ವಾಸವಾಂಶಗಳನ್ನು ಜನರಿಗೆ ತಲುಪಿಸುತ್ತಿದೆ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಶಾಲೆಗಳಿಗೆ ಹಾಜರಾಗಲು ಸಾಧ್ಯವಾಗದ ವಿದ್ವಾರ್ಥಿಗಳಿಗೆ ಆನ್ಲೈನ್ ತರಗತಿಗಳ ಪ್ರಯೋಜನ ಪಡೆಯಲು ಸ್ಕಾರ್ಟ್ಫೋನ್ಗಳ ವಿತರಣೆಗೆ ಸರ್ಕಾರ ಆಲೋಚಿಸುತ್ತಿದೆ ಎನ್ನುವ ವದಂತಿಯನ್ನು ನಂಬಬಾರದು ಇದು ಸುಳ್ಲ ಸುದ್ಲಿಯಾಗಿದ್ದು ಇಂತಪ ಯಾವುದೇ ಉದ್ದೇಶವನ್ನು ಸರ್ಕಾರ ಹೊಂದಿಲ್ಲ ಎಂದು ಸ್ವಷ್ಷಪಡಿಸಲಾಗಿದೆ ನಿರಾಧಾರ ಸುಧ್ನಿಗಳನ್ನು ಹಭ್ನಿಸುವ ನಕಲಿ ಜಾಲತಾಣಗಳ ಬಗ್ಗೆ ಜನರು ಎಚ್ಲರಿಕೆ ವಹಿಸಬೇಕು ಎಂದು ಸೂಚಿಸಲಾಗಿದೆ

ಗುವಾಹಟ ಮತ್ತು ಉತ್ತರ ಗುವಾಪಟಿಯ ನಡುವೆ ಸಂಪರ್ಕ ಕಲಿಸಲಿದೆ ರಾಜ್ಲದ ಆರೋಗ್ಲ ಸಚಿವ ಹಿಮಂತ ಬಿಸ್ತ ಸರ್ಮಾ ಮತ್ತು ಗುವಾಪಟ ನಗರಾಭಿವೃದ್ದಿ ಸಚಿವ ಸಿದ್ಗಾರ್ಥ ಭಟ್ಪಾಚಾರ್ಯ ಈ ಅತ್ನಾಧುನಿಕ ರೋಪ್ವೇಗೆ ಚಾಲನೆ ನೀಡಿದರು ಗುವಾಹಟಿಯ ಕಜಾರಿಫಾಟ್ ಮತ್ತು ಉತ್ತರ ಗುವಾಹಟಿಯ ಡೋಲ್ ಗೋವಿಂದ ಮಂದಿರಕ್ಷೆ ಭೇಟಿ ನೀಡುವ ಯಾತ್ರಿಕರಿಗೆ ಇದರಿಂದ ಅನುಕೂಲವಾಗಲಿದೆ ಹಾಗೂ ಸುತ್ತಮುತ್ತಲ ಪ್ರವಾಸೋದ್ಧಮ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ

ದಿವಂಗತ ಕೇಂದ್ರ ಸಚಿವ ಅರುಣ್ ಜೇಟ್ಲ ಅವರ ಮೊದಲನೇ ಪುಣ್ಣತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ

ಅತ್ಯುತ್ತಮ ವಾಗ್ನಿ ರಾಜತಂತ್ರಜ್ಞರಾಗಿದ್ದ ಅರುಣ್ ಜೇಟ್ಲ ಕಾನೂನು ಮತ್ತು ಆರ್ಥಿಕತೆ ವಿಷಯಗಳಲ್ಲಿ ತಮಗಿದ್ದ ಜ್ವಾನ ಹಾಗೂ ಅನುಭವಗಳಿಂದ ರಾಷ್ಟ ನಿರ್ಮಾಣಕ್ಕೆ ಅಮೂಲ್ಲ ಕೊಡುಗೆ ನೀಡಿದ್ದರು ಎಂದು ಪಲವು ಗಣ್ಣರು ಸರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಜೇಟ್ಲ ಅವರ ಸಾವಿನೊಂದಿಗೆ ಒಬ್ಲ ಸ್ನೇಹಿತನನ್ನು ಕಳೆದುಕೊಂಡಂತಾಗಿದೆ ತಮ್ಮ ಅನನ್ನ ವಕ್ಷಿತ್ವ ಮತ್ತು ಬುದ್ಗಿಮತ್ತೆಯಿಂದ ಜೇಟ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದರು ಎಂದು ಸ್ಪರಿಸಿದ್ದಾರೆ ಕೇಂದ್ರ ಸಂಪುಟದಲ್ಲಿ ಜೇಟ್ನ ಅವರೊಂದಿಗೆ ಕಾರ್ಯನಿರ್ವಹಿಸಿದ್ದ ಹಲವು ಸಚಿವರು ಬಿಜೆಪಿ ನಾಯಕರು ಮತ್ತು ಕರ್ನಾಟಕದ ಮುಖ್ನಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಸಚಿವ ಸಂಪುಟದ ಸದಸ್ನರು ಅರುಣ್ ಜೀಟ್ನ ಅವರೊಂದಿಗಿನ ಒಡನಾಟವನ್ನು ನೆನಪು ಮಾಡಿಕೊಂಡಿದ್ದಾರೆ

ಮ್ಲತ ಮಹಿಳೆಯನ್ನು ಇಲ್ಲಿಗೆ ಸಮೀಪದ ನಾರಿಪಟ್ನಾ ಮೂಲದ ಕಾಂಜೆರಾಡನ್ವೀಟ್ವಿಲ್ ಮಂಜುಳ ಕುಮಾರಿ ಎಂದು ಗುರುತಿಸಲಾಗಿದೆ